ಮೊದಲ ಹಂತದ ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಗೆ ಬಿರುಸುಗೊಂಡ ಪ್ರಚಾರ ಭಾರತ ಮತ್ತು ಜಿಂಬಾಬ್ಲೆ ಪ್ರಗತಿಗಾಗಿ ಹಾಗೂ ಎರಡೂ ದೇಶಗಳ ಉಜ್ವಲ ಭವಿಷ್ಣಕ್ಕಾಗಿ ಪರಸ್ಪರ ಸಹಕಾರ ಅಗತ್ಯ ಉಪರಾಪ್ಪಪತಿ ಎಂ ವೆಂಕಯ್ಲನಾಯ್ಲು ಪ್ರತಿಪಾದನೆ

ದೇತದಲ್ಲಿ ಆಯುರ್ವೇದ ಚಿಕಿತ್ಸಾ ಪದ್ಧತಿಗೆ ಉತ್ತೇಜನ ನೀಡಲು ಅತ್ನಾಧುನಿಕ ತಂತ್ರಜ್ಞಾನ ಬಳಕೆ ಅವತ್ನ ಕೇಂದ್ರ ಆಯುಷ್ ಸಚಿವ ಶ್ರೀಪಾದ್ ಯೆಸ್ತೊ ನಾಯಕ್

ಜರ್ಮನಿಯಲ್ಲಿ ನಡೆಯುತ್ತಿರುವ ಸಾರ್ಲೊರ್ಲಕ್ಸ್ ಓಪನ್ ಬ್ಲಾಡ್ಡಿಂಟನ್ ಟೂರ್ನಿ ಪುರುಪರ ಸಿಂಗಲ್ಸ್ ಫೈನಲ್ನಲ್ಲಿಂದು ಭಾರತದ ಶುಭಾಂಕರ್ ಡೇ ಮತ್ತು ಬ್ರಿಟನ್ನ ರಾಜೇವ್ ಔಸೆಫ ್ ಹಣಾಹಣಿ

ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಬಹಿರಂಗ ಪ್ರಚಾರದಲ್ಲಿ ತೊಡಗಿದ್ದಾರೆ

ಬಸಾರ್ ಮತ್ತು ರಾಜಾನಂದಗಾಂವ್ ವಲಯಗಳಲ್ಲಿ ಇಂದು ತಾರಾ ಪ್ರಚಾರಕರು ತಮ್ನ ಪಕ್ಷಗಳ ಪರವಾಗಿ ಪ್ರಚಾರ ಕ್ಷೆಗೊಳ್ಲಲಿದ್ದಾರೆ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಖೈರಾಗಡ ಖುಜ್ಜ ಮತ್ತು ಕಂಡಗಾಂವ್ ಕ್ಷೇತ್ರಗಳಲ್ಲಿ ಚುನಾವಣಾ ಸಭೆ ನಡೆಸಲಿದ್ದಾರೆ ಅಕಲ್ತರ ಮತ್ತು ಅಂಬಿಕಾಮರ್ ಕ್ಷೇತ್ರಗಳಲ್ಲಿ ಬಿಎಸ್ಪಿ ನಾಯಕಿ ಮಾಯಾವತಿ ಸಾರ್ವಜನಿಕ ರ್ನಾಲಿಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮತ್ತೊಂದೆಡೆ ಕಾಂಗ್ರೆಸ್ ತಾರಾ ಶ್ರಚಾರಕ ರಾಜ್ ಬಬ್ಲರ್ ರಾಜಾನಂದಗಾಂವ್ ಕ್ಷೇತ್ರದಲ್ಲಿ ನಿನ್ನೆ ಸಾರ್ವಜನಿಕ ಸಭೆ ನಡೆಸಿದರು

ಈ ಪಂತದ ಚುನಾವಣೆಗೆ ನಾಮಪತ್ರ ಪರಿಶೀಲನೆ ನಿನೈ ನಡೆದಿದ್ದು ಉಮೇದುವಾರಿಕೆ ವಾಪಸ್ತು ಪಡೆಯಲು ನಾಳೆ ಕೊನೆಯ ದಿನ

ಮಾಜಿ ಮುಖ್ಯಮಂತ್ರಿ ಮತ್ತು ಪಕ್ಷದ ಹಿರಿಯ ನಾಯಕ ದಿಗ್ನಿಜಯ್ ಸಿಂಗ್ ಪುತ್ರ ಜಯವರ್ಧನ್ ಸಿಂಗ್ ಅವರಿಗೆ ರಘೋಗಢ್ ಕ್ಷೇತ್ರದ ಟಿಕೆಟ್ ನೀಡಲಾಗಿದೆ ದಿಗ್ನಿಜಯ್ ಸಹೋದರ ಲಕ್ಷಣ್ ಸಿಂಗ್ ಅವರಿಗೆ ಚಚೌರಾ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗಿದೆ ಮತ್ತೊಬ್ಲ ಮಾಜಿ ಮುಖ್ಯಮಂತ್ರಿ ಅರ್ಜುನ್ ಸಿಂಗ್ ಮತ್ತ ಅಜಯ್ ಸಿಂಗ್ ಅವರಿಗೆ ಚುರ್ಹಚ್ ಕ್ಷೇತ್ರದ ಟಿಕೆಟ್ ನೀಡಲಾಗಿದೆ ಮೂರು ಶಾಸಕರಿಗೆ ಟಕೆಟ್ ನಿರಾಕರಿಸಲಾಗಿದ್ದು

ದೆಪಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯಲ್ಲಿ ಈ ಪಟ್ಟಯನ್ನು ಅಂತಿಮಗೊಳಿಸಲಾಗಿದೆ

ಪರಾರೆಯಲ್ಲಿ ನಿನ್ನೆ ಭಾರತ ಜಿಂಬಾಜ್ನೆ ಉದ್ಲಿಮೆದಾರರ ವೇದಿಕೆಯಲ್ಲಿ ಮಾತನಾಡಿದ ಅವರು ಎರಡೂ ದೇಶಗಳು ಉದ್ಲಮಕ್ಕೆ ಸಹಕಾರಿಯಾಗುವ ಆರ್ಥಿಕತೆಯ ಲಾಭ ಪಡೆಯಲು ಪರಸ್ಪರ ಒಡಂಬಡಿಕೆಯ ಅಗತ್ನವಿದೆ ಉಭಯ ದೇಶಗಳ ಉದ್ಲಿಮೆಗಳ ನಾಯಕರು ಈ ನಿಟ್ಟನಲ್ಲಿ ಮುಂದಾಗಬೇಕು ಎಂದು ಕರೆ ನೀಡಿದರು ಉಭಯ ದೇಶಗಳ ನಡುವೆ ಈವರೆಗೆ ಇಂತಹ ಯಾವುದೇ ದ್ವಿಪಕ್ಷೀಯ ವ್ಯಾಪಾರ ವ್ಯದ್ದಿಯಾಗದಿರುವುದಕ್ಕೆ ಅತ್ಯಪ್ತಿ ವ್ಯಕ್ತಪಡಿಸಿದ ಉಪರಾಪ್ಲಪತಿಗಳು ಗಣಿಗಾರಿಕೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಔಷಧಿ ಕೃಷಿ ರಕ್ಷಣಾ ಉತ್ತಾದನೆ ಮೂಲಸೌಕರ್ಯ ಮತ್ತು ಪ್ರವಾಸೋದ್ಯಮ ಸೇರಿದಂತೆ ವಿವಿಧ ವಲಯಗಳಲ್ಲಿ ಎರಡೂ ದೇಶಗಳ ನಡುವೆ ವ್ಯಾಪಾರ ಮತ್ತು ಹೂಡಿಕೆಗೆ ಹೆಚ್ಚಿನ ಅವಕಾಶವಿದೆ ಎಂದು ತಿಳಿಸಿದರು

ಜಮ್ನು ಕಾಶ್ನೀರದ ಶೋಪಿಯಾನ್ ಜಿಲ್ಲೆಯ ಖುದಪೋರ ಗ್ರಾಮದಲ್ಲಿ ನಿನ್ನೆ ಭದ್ರತಾ ಪಡೆಗಳ ಯೋಧರೊಂದಿಗಿನ ಗುಂಡಿನ ಚಕಮಕಿಯಲ್ಲಿ ಇಬ್ಲರು ಭಯೋತ್ವಾದಕರು ಹತರಾಗಿದ್ದಾರೆ ಈ ಗ್ರಾಮದಲ್ಲಿ ಉಗ್ರರು ಅಡಗಿರುವ ಖಟಿತ ಮಾಹಿತಿ ಆಧರಿಸಿ ಸೇನೆ ಸಿಆರ್ಪಿಎಫ್ ಮತ್ತು ವಿಶೇಷ ಕಾರ್ಯಾಚರಣೆ ತಂಡಗಳು ಜಂಟಿಯಾಗಿ ಶೋಧ ಕಾರ್ಯ ಆರಂಭಿಸಿದಾಗ ಗುಂಡಿನ ಚಕಮಕಿ ನಡೆದು ಭಯೋತ್ಪಾದಕರು ಪತರಾದರು ಎಂದು ಭದ್ರತಾ ಪಡೆ ಮೂಲಗಳು ತಿಳಿಸಿವೆ ದೇಶದಲ್ಲಿ ಆಯುರ್ವೇದ ಚಿಕಿತ್ವಾ ಪದ್ಲತಿಗೆ ಉತ್ತೇಜನ ನೀಡಲು ಅತ್ಲಾಧುನಿಕ ತಂತ್ರಜ್ಞಾನ ಬಳಸದೇಕಾದ ಅಗತ್ನವಿದೆ ಎಂದು ಕೇಂದ್ರ ಆಯುಷ್ ಸಚಿವ ಶೀಪಾದ್ ಯೆಸ್ತೊ ನಾಯಕ್ ತಿಳಿಸಿದ್ದಾರೆ ದೆಪಲಿಯಲ್ಲಿಂದು ಎರಡು ದಿನಗಳ ರಾಷ್ಟೀಯ ಆಯುರ್ವೇದ ಉದ್ದಮತೀಲತಾ ಅಭಿವೃದ್ದಿ ಸಮಾವೇಶ ಉದ್ವಾಟಿಸಿದ ಅವರು ಆಯುರ್ವೇದ ಮಾರುಕಟ್ಟೆ ವಿಸ್ತರಿಸಲು ಕಳೆದ ನಾಲ್ಕು ವರ್ಷಗಳಲ್ಲಿ ವೈವಿಧ್ವಮಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು

ನೀತಿ ಆಯೋಗದ ಮುಖ್ಯ ಕಾರ್ಯ ನಿರ್ವಹಣಾ ಅಧಿಕಾರಿ ಅಮಿತಾಬ್ ಕಾಂತ್ ಆಯುರ್ವೇದವು ಜಗತ್ತಿಗೆ ಭಾರತದ ಮಹತ್ವದ ಕೊಡುಗೆಯಾಗಿದ್ದು ಈ ಚಿಕಿತ್ಲಾ ಪದ್ದತಿ ಮತ್ತು ದಿಷಧಗಳ ಶುದ್ದತೆಯನ್ನು ಕಾಪಾಡಿಕೊಳ್ಳಬೇಕು ಎಂದರು ಜಾಗತಿಕವಾಗಿ ಆಯುರ್ವೇದ ವಲಯದಲ್ಲಿ ಇಂದು ಅಸಂಬ್ಯಾತ ಉದ್ದಮ ಮತ್ತು ಉದ್ಯೋಗಾವಕಾಶಗಳಿದ್ದು

ಕೇರಳದಲ್ಲಿ ಹೆಸರಾಂತ ಶಬರಿಮಲ್ಟೆ ಅಯ್ಲಸ್ಪ ಸ್ವಾಮಿ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಿನ್ನೆ ಮಧ್ಯರಾತ್ರಿಯಿಂದ ಜಾರಿಗೆ ಬರುವಂತೆ ನಿಷೇಧಾಜ್ಞೆ ಹೊರಡಿಸಲಾಗಿದೆ ಅಯ್ಲಪ್ವಾಮಿ ದೇವಾಲಯವು ನಾಳೆ ಪೂಜಾ ಕಾರ್ಯಗಳಿಗಾಗಿ ತೆರೆಯಲಿರುವ ಹಿನ್ನೆಲೆಯಲ್ಲಿ ಮುಂಜಾರ್ರತಾ ಕ್ರಮವಾಗಿ ಈ ನಿಷೇಧಾಜ್ವ ಹೊರಡಿಸಲಾಗಿದೆ

ಎಲ್ಲಾ ವಯೋಮಾನದ ಮಹಿಳೆಯರಿಗೆ ದೇವಾಲಯ ಪ್ರವೇಶಿಸಲು ಅವಕಾಶ ಕಲ್ಲಿಸಿ ಇತ್ತೀಚಿಗೆ ಸುಪ್ರೀಂಕೋರ್ಟ್ ನೀಡಿದ ಆದೇಶ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ